ಕೆಲವರು ಭಾರತದ ಸ್ಪರ್ಧಾತ್ಮಾಕ ಮನೋಭಾವ ಕುರಿತು ಅನುಮಾನಗಳನ್ನು ಹೊರಪಾಕುತ್ತಿದ್ದಾರೆ ಅವರೆಲ್ಲರೂ ವೃತ್ತಿಪರ ನಿರಾಶಾವಾದಿಗಳು ಗುರಿ ಸಾಧನೆ ಬಹಳ ಕಷ್ಟವಾದರೂ ಅದು ಸಾಧ್ಯವಾಗಲಿದೆ ನವಭಾರತ ನಿರ್ಮಾಣವೇ ಸರ್ಕಾರದ ಕನಸಾಗಿದೆ ಎಂದರು ಪ್ರಧಾನಿ ಅವರು ವಾರಾಣಾಸಿಯಲ್ಲಿ ರಾಷ್ಟವ್ಕಾಪಿ ಬಿಜೆಪಿ ಸದಸ್ಯತ್ವ ಅಂದೋಲನಕ್ಕೆ ಚಾಲನೆ ನೀಡಿದರು

ಇಂದು ಮುಂಜಾನೆ ವಾರಾಣಾಸಿಯ ಬಬತ್ಮರ್ ಏರ್ ಮೋರ್ಟ್ನಲ್ಲಿ ಪ್ರಧಾನಿಯವರು ದಿವಂಗತ ಮಾಜಿ ಪ್ರಧಾನಿ ಲಾಲ್ಬಹದ್ದೂರ್ ಶಾಸ್ತ್ರಿ ಅವರ ಮತ್ಥಳಿ ಅನಾವರಣಗೊಳಿಸಿದರು ಕರ್ನಾಟಕ ರಾಜ್ಯ ಸಮ್ಮಿಶ್ರ ಸರ್ಕಾರ ಮತ್ತಷ್ಟು ಬಿಕ್ಕಟ್ಟಿಗೆ ಸಿಲುಕಿದೆ

ಕರ್ನಾಟಕ ವಿಧಾನಸಭೆಯ ಸ್ವೀಕರ್ ರಮೇಶ್ಕುಮಾರ್ ಅವರು ಶಾಸಕರು ರಾಜೀನಾಮೆ ನೀಡಿರುವುದನ್ನು ದೃಢಪಡಿಸಿದ್ದಾರೆ

ಅವುಗಳನ್ನು ಸ್ವೀಕರಿಸಲಾಗಿದೆ ಎಂದು ರಮೇಶ್ಕುಮಾರ್ ತಿಳಿಸಿದ್ದಾರೆ ಮಂಗಳವಾರ ರಾಜೀನಾಮೆ ಪತ್ರಗಳನ್ನು ಪರಿಶೀಲಿಸಿ ವಿವರ ನೀಡುವುದಾಗಿ ಸ್ವೀಕರ್ ತಿಳಿಸಿದ್ದಾರೆ ರಾಜೀನಾಮೆ ಸಲ್ಲಿಸಿರುವ ಶಾಸಕರ ಪೈಕಿ ಜೆಡಿಎಸ್ನ ಎಜ್ ವಿಶ್ವನಾಥ್ ಕಾಂಗ್ರೆಸ್ನ ಐ ಸಿ ಪಾಟೀಲ್ ಮಹೇಶ್ ಕುಮಟ್ಳಿ ರಾಮಲಿಂಗಾರೆಡ್ಡಿ ಭೈರತಿ ಬಸವರಾಜು ಎಸ್ ಟಿ ಸೋಮಶೇಖರ್ ನಾರಾಯಣಗೌಡ ಪ್ರಶಾಪ್ ಗೌಡ ಪಾಟೀಲ್ ಹೆಚ್ ಗೋಪಾಲಯ್ಯ ಶಿವರಾಮ್ ಹೆಬ್ದೂರ್ ಮತ್ತು ರಮೇಶ್ ಜಾರಕಿಹೊಳಿ ಸೇರಿದ್ದಾರೆ ಕಾಂಗ್ರೆಸ್ ಶಾಸಕ ಆನಂದ್ಸಿಂಗ್ ಕೆಲವು ದಿನಗಳ ಒಂದಷ್ಟೇ ರಾಜೀನಾಮೆ ನೀಡಿದ್ದರು

ಭಾರತೀಯ ಜನಸಂಘದ ಸಂಸ್ಥಾಪಕ ಹಾಗೂ ಬಿಜೆಪಿ ಹಿರಿಯ ನಾಯಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾವಚಿತ್ರಕ್ಕೆ ಮಷ್ಷನಮನ ಸಲ್ಲಿಸಿದರು ದೇಶದ ಏಕತೆ ಮತ್ತು ಸಮಗ್ರತೆಗೆ ಶ್ಕಾಮ್ ಪ್ರಸಾದ್ ಮುಖರ್ಜಿ ನೀಡಿರುವ ಕೊಡುಗೆ ಸದಾ ಸ್ಕರಣೀಯ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಮುಖರ್ಜಿ ಅವರ ಜೀವನ ಮತ್ತು ಸಾಧನೆ ಕುರಿತ ವಿಡಿಯೋವನ್ನು ಟ್ವಿಟರ್ನಲ್ಲಿ ಮೋಸ್ಟ್ ಮಾಡಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಮತ್ತು ಕೇಂದ್ರ ಗೃಪ ಸಚಿವ ಅಮಿತ್ ಷಾ ಅವರು ಮುಖರ್ಜಿ ಭಾವಚಿತ್ರಕ್ಕೆ ಮಷ್ಷನಮನ ಸಲ್ಲಸಿದ್ದಾರೆ ಮುಖರ್ಜ ಅವರು ದೇಶಭಕ್ತಿ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಅನನ್ಯ ಸಂಕೇತವಾಗಿದ್ದರು ತಮ್ಮ ಇಡೀ ಜೀವನವನ್ನು ದೇಶದ ಏಕತೆ ಮತ್ತು ಸಮಗ್ರತೆಗೆ ಸಮರ್ಪಿಸಿಕೊಂಡಿದ್ದರು

ಜವಾಪರ್ ಲಾಲ್ ನೆಹರು ಸಚಿವ ಸಂಪುಟದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು

ಅಮೆರಿಕ ಭಾರತ ಕಾರ್ಯತಂತ್ರ ಮತ್ತು ಪಾಲುದಾರಿಕೆ ವೇದಿಕೆಯ ಅಧ್ವಕ್ಷ ಮುಖೇಶ್ ಅಫಿ ಪ್ರತಿಕ್ರಿಯೆ ನೀಡಿದ್ದು ಭಾರತ ಸರ್ಕಾರದ ಬಜೆಟ್ ಅಲ್ಲಿನ ಮಾರುಕಟ್ಟೆಯನ್ನು ಮುಕ್ತಗೊಳಿಸಿದೆ ಅಮೆರಿಕ ಕಂಪನಿಗಳು ಭಾರತದಲ್ಲಿ ಮತ್ತಷ್ಟು ಪೂಡಿಕೆ ಮಾಡಲು ಪೋತ್ಸಾಪ ನೀಡಲಾಗಿದೆ ಭಾರತದ ಕೆಳ ವರ್ಗಗಳ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬಜೆಟ್ ದೃಢಪಡಿಸಿದೆ ಸಕಾರಾತ್ಮಕ ರಚನಾತ್ಮಕ ಬದಲಾವಣೆಗಳಿಗೆ ಬಜೆಟ್ ಪ್ರಯತ್ನಿಸಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಭಾರತ ಉದ್ಯಮ ಮಂಡಳಿ ಅಧ್ಯಕ್ಷೆ ನಿಶಾ ದೇಸಾಯಿ ಬಿಸ್ವಾಲ್ ಪ್ರತಿಕ್ರಿಯೆ ನೀಡಿದ್ದು

ಭಾರತವನ್ನು ಜಾಗತಿಕ ಸರದಾರನಾಗಿ ಪರಿವರ್ತಿಸುವಂತಹ ಗುರಿಗಳು ನಾಗರಿಕ ವಿಮಾನಯಾನ ಕ್ಷೇತ್ರದ ದೂರದ್ಯಷ್ಟಿ ತ್ರಮಗಳು ಬಜೆಟ್ನಲ್ಲಿ ಅನಾವರಣಗೊಂಡಿವೆ ಎಂದು ಅವರು ಶ್ಲಾಘಿಸಿದ್ದಾರೆ

ಮೋದಿ ಸರ್ಕಾರದ ಬಜೆಚ್ ಅಭಿವೃದ್ಧಿ ಕಾರ್ಯಗಳ ಮುಂದುವರಿಕೆ ಮತ್ತು ಬದಲಾವಣೆಗಳ ಪರ್ವದಿಂದ ಕೂಡಿದೆ ಎಂದು ಸಿಂಗಾಮರ್ ಬ್ವಾಂಕ್ ಪ್ರತಿಕ್ರಿಯೆ ನೀಡಿದೆ ಡಿಬಿಎಸ್ ಗ್ರೂಪ್ನ ಅರ್ಥಶಾಸ್ತ್ರಜ್ಞೆ ರಾಧಿಕಾ ರಾವ್ ವಿತ್ತೀಯ ಸದ್ಕಢತೆಯ ಹಾದಿಗೆ ಬಜೆಚ್ನಲ್ಲಿ ಒತ್ತು ನೀಡಲಾಗಿದ್ದು ಮೂಲಸೌಕರ್ಯ ಸುಧಾರಣೆ ಮತ್ತು ಕಲ್ಕಾಣ ಕಾರ್ಯಕ್ರಮಗಳಿಗೆ ಆದ್ಕಕೆ ನೀಡಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಮಹತ್ವಾಕಾಂಕ್ಷೆಯ ಭಾರತದ ರಾಜಕೀಯ ದಿಕ್ಕು ಬಜೆಟ್ನಲ್ಲಿ ಸ್ಕಷ್ಟಿಯಾಗಿದೆ ದೇಶದ ಅರ್ಥಿಕ ದುರ್ಬಲ ವರ್ಗಗಳು ಅಗತ್ಯ ಮೂಲಸೌಲಭ್ಯಗಳನ್ನು ಪಡೆಯಲಿವೆ

ಈ ಬಾರಿಯ ಬಜೆಟ್ನಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಮೂಲಸೌಕರ್ಯಕ್ಕೆ ಆದ್ಯತೆಯ ಗಮನ ನೀಡಿದ್ದಾರೆ

ರಾಜಸ್ತಾನದ ರಾಜಧಾನಿ ಜೈಮರವು ಗುಲಾಬಿ ಬಣ್ಣದ ನಗರಿ ಎಂದೇ ವಿಶ್ವ ವಿಖ್ಕಾತ ಅನನ್ಯ ಕಟ್ಟಡ ವಿನ್ಯಾಸ ಮತ್ತು ವೈವಿಧ್ಯಮಯ ಸಂಸ್ಕೃತಿ ಇದರ ಮತ್ತೊಂದು ಗರಿ ದೇಶ ವಿದೇಶಗಳಿಂದ ಅಪಾರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ರಾಜರ ಆಡಳಿತ ತಾಣವಾಗಿದ್ದ ಜೈಮರ ಇದೀಗ ಯುನೆಸ್ಕೊ ವಿಕ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ

ಯುನೆಸ್ಕೊ ಪಾರಂಪರಿಕ ತಾಣಗಳ ಪಟ್ಟಿಗೆ ಜೈಮರ ಆಯ್ಕೆಯಾಗಿರುವುದಕ್ಕೆ ಪ್ರಧಾನಮಂತ್ರಿ ನೇಂದ್ರ ಮೋದಿ ಅತೀವ ಸಂತಸ ವ್ವಕ್ತಪಡಿಸಿದ್ದಾರೆ ಸಂಸ್ಟತಿ ಮತ್ತು ಪರಾಕ್ರಮದ ಪ್ರತೀಕವಾಗಿರುವ ಜೈಮರದ ಆತಿಥ್ಕ ಇಡೀ ವಿಶ್ವವನ್ನೇ ಸೆಳೆಯುತ್ತಿದೆ

ಗುಜರಾತ್ನಿಂದ ರಾಜ್ಯಸಭೆಗೆ ನಡೆದ ಚನಾವಣೆಯಲ್ಲಿ ಐಜೆಪಿ ಅಭ್ಯರ್ಥಿ ಹಾಗೂ ಎದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಹಾಗೂ ಬಿಜೆಪಿ ಹಿಂದುಳಿದ ವರ್ಗಗಳ ಘಟಕದ ಸದಸ್ನ ಜುಗಲ್ಕಿಶೋರ್ ಥಾಕೋರ್ ಜಯ ಸಾಧಿಸಿದ್ದಾರೆ ಜಯಶಂಕರ್ ಅವರು ಕಾಂಗ್ರೆಸ್ನ ಗೌರವ್ ಪಾಂಡ್ಕ ಅವರನ್ನು ಸೋಲಿಸಿದರೆ ಥಾಕೋರ್ ಅವರು ಚಂದ್ರಿಕಾ ಚುಡಾಸಮಾ ಅವರನ್ನು ಮಣಿಸಿದ್ದಾರೆ

ಇರಾನ್ ಅಣ್ಣಕ್ಷ ಕಾರ್ಯಕ್ರಮಗಳ ಕುರಿತು ಮುಂದಿನ ವಾರ ತುರ್ತು ಸಭೆ ನಡೆಸಲಾಗುವುದು ಎಂದು ವಿಶ್ವಸಂಸ್ಥೆಯ ಅಣ್ಣಕ್ಷ ಕಾರ್ಯಕ್ರಮಗಳ ನಿಯಂತ್ರಣ ಅಂಗ ಸಂಸ್ಥೆಯಾದ ಅಂತಾರಾಷ್ಷೀಯ ಪರಮಾಣು ಇಂಧನ ಸಂಸ್ಥೆ ತಿಳಿಸಿದೆ

ಭಾರತದ ಬ್ವಾಟಿಂಗ್ ಆರಂಭವಾಗಿದ್ದು